ದೆಹಲಿಯಲ್ಲಿ ಇಂದು ನೂತನ ಚುನಾಯಿತ ಬಿಜೆಪಿ ಸಂಸದರ ಸಭೆ

ಜಿ

ಹೊಸದಾಗಿ ಆಯ್ಲೆಯಾಗಿರುವ ಬಿಜೆಪಿ ಸಂಸದರು ಇಂದು ದೆಹಲಿಯಲ್ಲಿ ಸಭೆ ಸೇರಲಿದ್ದಾರೆ ಮತ್ತು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರನ್ನು ತಮ್ಮ ನಾಯಕರೆಂದು ದಿಪಚಾರಿಕವಾಗಿ ಆಯ್ಕೆ ಮಾಡಲಿದ್ದಾರೆ ಈ ಸಭೆಯ ನಂತರ ಇಂದು ಸಂಜೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆಯಲಿರುವ ರಾಷ್ಸೀಯ ಪ್ರಜಾಸತ್ತಾತ್ಕಕ ಮ್ಲೆತ್ರಿಕೂಟದ ನೂತನ ಚುನಾಯಿತ ಸಂಸದರ ಸಭೆಯಲ್ಲಿ ನರೇಂದ್ರಮೋದಿ ಅವರನ್ನು ಮೈತ್ರಿಕೂಟದ ನಾಯಕನೆಂದು ಆಯ್ಲೆ ಮಾಡಲಾಗುತ್ತದೆ

ಕಳೆದ ಮಂಗಳವಾರ ನಡೆದ ಎನ್ಡಿಎ ನಾಯಕರ ಸಭೆಯಲ್ಲಿ ಮಾತನಾಡಿದ ನರೇಂದ್ರಮೋದಿ ಅವರು ಎನ್ಡಿಎ ಮೈತ್ರಿಕೂಟ ದೇಶದ ನಿರೀಕ್ಷೆಗಳು ಮತ್ತು ಆಶೋತ್ತರಗಳನ್ನು ಪ್ರತಿನಿಧಿಸುತ್ತದೆ ಪ್ರಾದೇಶಿಕ ಆಕೋತ್ತರಗಳಿಗೆ ಆದ್ದತೆ ನೀಡುತ್ತದೆ ಭಾರತದ ಸಮಗ್ರ ಅಭಿವೃದ್ದಿಯೇ ಮೈತಿ ಕೂಟದ ಕಾರ್ಯಸೂಚಿಯಾಗಿದೆ ಎಂದು ಬಣ್ಣೆಸಿದರು ಭಾರತದ ವೈವಿಧ್ಯತೆಯನ್ನು ಎನ್ಡಿಎ ಪ್ರತಿನಿಧಿಸುತ್ತದೆ ಎಂದು ತಿಳಿಸಿದರು ನಂತರದ ಬೆಳವಣಿಗೆಯಲ್ಲಿ ಅವರು ನಿನ್ನೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರನ್ನು ಭೇಟಿಯಾಗಿ ತಮ್ಮ ಮತ್ತು ತಮ್ನ ಸಚಿವ ಸಂಪುಟದ ಸದಸ್ನರ ರಾಜೀನಾಮೆ ಪತ್ರಗಳನ್ನು ಸಲ್ಲಿಸಿದರು ಮತ್ತು ರಾಷ್ಷಪತಿಗಳು ಅವುಗಳನ್ನು ಅನುಮೋದಿಸಿದ್ದು ನೂತನ ಸರ್ಕಾರ ರಚನೆಯವರೆಗೆ ತಮ್ನ ಜವಾಬ್ದಾರಿಗಳನ್ನು ಮುಂದುವರೆಸುವಂತೆ ಪ್ರಧಾನಮಂತ್ರಿ ಹಾಗೂ ಅವರ ಸಂಪುಟದ ಮಂತ್ರಿಗಳಿಗೆ ನಿರ್ದೇಶಿಸಿದ್ದಾರೆ

ಚುನಾವಣಾ ಆಯೋಗ ಇಂದು ಸಭೆ ಸೇರುವ ನಿರೀಕ್ಷೆ ಇದ್ದು ರಾಷ್ಟಪತಿಗಳಿಗೆ ಒಪ್ಪಿಸಬೇಕಾಗಿರುವ ಲೋಕಸಭಾ ಚುನಾವಣೆಯ ಜಯಶಾಲಿ ಅಭ್ಯರ್ಥಿಗಳ ಪಟ್ಟಿಯನ್ನು ಆಖ್ಯೆರುಗೊಳಿಸಲಿದೆ

ತಮ್ಮ ರಾಜೀನಾಮೆಯನ್ನು ರಾಷ್ಲಪತಿಯವರಿಗೆ ಸಲ್ಲಿಸಿದ ಬಳಿಕ ತಮ್ನ ಟ್ವೀಟ್ ಸಂದೇಶದಲ್ಲಿ ಅವರು ಈ ಅವಧಿಗೆ ಸೂರ್ಯಸ್ತವಾಗಿದ್ದರೂ ಅದರ ಪ್ರಕಾಶ ಹಾಗೂ ತಮ್ಮ ಕಾರ್ಯಗಳು ಲಕ್ಷಾಂತರ ಜನರ ಬದುಕನ್ನು ಬೆಳಗುವುದು ಮುಂದುವರಿಯಲಿದೆ ಎಂದಿದ್ದಾರೆ ತಮ್ನ ಸರ್ಕಾರದ ಹೊಸ ಕಾರ್ಯಾವಧಿ ಆರಂಭವಾಗುತ್ತಿದ್ದಂತೆ ನವೋದಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ದೆಹಲಿಯಲ್ಲಿರುವ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಪಕ್ಷದ ಕಾರ್ಯಕಾರಿ ಸಮಿತಿಯ ಸಭೆ ಪ್ರಗತಿಯಲ್ಲಿದೆ

ಪಕ್ಷದ ಅಧ್ಯಕ್ಷ ರಾಹುಲ್ಗಾಂಧಿ ಯುಪಿಎ ಅಧ್ಯಕ್ಷ ಸೋನಿಯಾಗಾಂಧಿ ಮಾಜಿ ಪ್ರಧಾನಿ ಮನಮೋಹನ್ಸಿಂಗ್ ಅವರಲ್ಲದೇ ಇತರ ಹಿರಿಯ ನಾಯಕರು ಸಭೆಯಲ್ಲಿ ಉಪ್ಯತರಿದ್ದಾರೆ

ರಾಜ್ಲದಲ್ಲಿ ಹೊಸ ಸರ್ಕಾರ ರಚನೆಗೆ ಅನುವು ಮಾಡಿಕೊಡಲು ಒಡಿತ್ತ ರಾಜ್ಜಪಾಲ ಪೊಫಿಸರ್ ಗಣೇಶಿ ಲಾಲ್ ಅವರು ಮುಖ್ಯಂತ್ರಿ ನವೀನ್ ಪಟ್ನಾಯಕ್ ಮತ್ತು ಅವರ ಸಂಪುಟ ಸದಸ್ಯರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಹೊಸ ಸಂಪುಟ ಸದಸ್ವರು ಪ್ರಮಾಣ ವಚನ ಸ್ವೀಕರಿಸುವವರೆಗೂ ತಮ್ನ ಕಚೇರಿಯಲ್ಲಿ ಮುಂದರುವರಿಯುವಂತೆ ರಾಜ್ಞಪಾಲರು ಮುಖ್ಯಮಂತ್ರಿ ಮತ್ತು ಅವರ ಸಂಪುಟ ಸದಸ್ವರಿಗೆ ಮನವಿ ಮಾಡಿದ್ದಾರೆ

ಬರುವ ಬುಧವಾರದೊಳಗೆ ಒಡಿತ್ತಾದಲ್ಲಿ ಹೊಸ ಸರ್ಕಾರ ರಚನೆಯಾಗಬಹುದೆಂದು ಮೂಲಗಳು ತಿಳಿಸಿವೆ

ತಕ್ಷತಿಲಾ ಅಪಾರ್ಟ್ಮೆಂಟ್ನ ಮೂರನೇ ಮಹಡಿಯ ಸ್ಮಾರ್ಟ್ ಡಿಸೈನ್ ಸ್ಟುಡಿಯೊದಲ್ಲಿ ಮಕ್ಕಳು ಚಿತ್ರಕಲಾ ತರಗತಿಯಲ್ಲಿ ಟ್ಲೂಷನ್ಗೆ ಹಾಜರಾಗಿದ್ದಾಗ ಈ ಅವಘಡ ಸಂಭವಿಸಿತೆಂದು ಮೂಲಗಳು ತಿಳಿಸಿವೆ ಅಗ್ನಿತಾಮಕದಳದ ಒಬ್ಲಂದಿ ಎರಡು ಮೂರು ತಾಸು ಸತತ ಪರಿಶ್ರಮದಿಂದ ಬೆಂಕಿಯನ್ನು ಪತೋಟಗೆ ತಂದರು ತೀವ್ರ ಸುಟ್ಟ ಗಾಯಗಳಾಗಿರುವ ಮಕ್ಕಳಗೆ ಹಲವು ಆಸ್ಪತ್ರೆಗಳಲ್ಲಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ

ಪ್ರಕರಣದ ಬಗ್ಗೆ ಉನ್ನತಮಟ್ಟದ ತನಿಖೆಗೆ ಕೂಡ ಅವರು ಆದೇಶಿಸಿದ್ದಾರೆ ಈ ನಡುವೆ ರಾಜ್ಜದ ಉಪಮುಖ್ಚಮಂತ್ರಿ ನಿತಿನ್ ಪಟೇಲ್ ಈ ಪ್ರಕರಣದ ತನಿಖೆಯ ನಂತರ ಯಾವುದಾದರೂ ನಿಯಮಗಳ ಉಲ್ಲಂಘನೆಯಾಗಿದ್ದು ಕಂಡುಬಂದಲ್ಲಿ ತಪ್ಪಿತಸ್ವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ನಡುವೆ ಅಹಮದಬಾದ್ ವಡೋದರ ರಾಜ್ಕೋಟ್ ಮತ್ತು ಇತರ ನಗರಗಳಲ್ಲಿ ಇರುವ ಟ್ಲೂಪನ್ ತರಗತಿ ಕಟ್ಟಡಗಳಲ್ಲಿ ಸುರಕ್ಷಿತ ಅಗ್ನಿಶಾಮಕ ವ್ಹವಸ್ಥೆ ಇರುವುದನ್ನು ತಪಾಸಣೆಯ ಮೂಲಕ ಖಚಿತಪಡಿಸಿಕೊಳ್ಳುವವರೆಗೂ ಗುಜರಾತ್ನಲ್ಲಿ ಎಲ್ಲಾ ಟ್ಲೂಪನ್ ಇನ್ನಿಟ್ಲೂಟ್ಗಳನ್ನು ಮುಚ್ಲಲು ಸ್ವಳೀಯ ಅಧಿಕಾರಿಗಳು ಆದೇತ ನೀಡಿದ್ದಾರೆ

ಆಂಧಪ್ರದೇಶದಲ್ಲಿ ಲೋಕಸಭೆ ಚುನಾವಣೆಯೊಂದಿಗೆ ನಡೆದ ರಾಜ್ಯ ವಿಧಾನಸಭೆ ಚುನಾವಣೆಯಲ್ಲಿ ಭಾರೀ ಬಹುಮತದೊಂದಿಗೆ ಆಯ್ಕೆಯಾಗಿರುವ ವೈಎಸ್ಆರ್ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇಂದು ಬೆಳಗ್ಗೆ ಅಮರಾವತಿಯಲ್ಲಿ ನಡೆಯಿತು ಪಕ್ಷದ ಅಧ್ಯಕ್ಷ ವೈಎಸ್ ಜಗನ್ ಮೋಹನ್ ರೆಡ್ಡಿ ಅವರನ್ನು ತನ್ನ ನಾಯಕನನ್ನಾಗಿ ಸಭೆ ಸರ್ವಾನುಮತದಿಂದ ಆಯ್ಲೆ ಮಾಡಿದೆ

ಜಗನ್ರೆಡ್ಡಿ ಅವರನ್ನು ತಮ್ನ ನಾಯಕನನ್ನಾಗಿ ಆಯ್ಕೆ ಮಾಡಿರುವ ನಿರ್ಣಯವನ್ನು ಸಭೆಯಲ್ಲಿ ಅಧಿಕೃತವಾಗಿ ಅನುಮೋದಿಸಲಾಯಿತು ಪಕ್ಷದ ಹಿರಿಯ ನಾಯಕ ಬೋತ್ತಾ ಸತ್ಯನಾರಾಯಣ ಜಗನ್ ರೆಡ್ಡಿ ಅವರ ಹೆಸರನ್ನು ಪಕ್ಷದ ನಾಯಕನ ಸ್ನಾನಕ್ಕೆ ಪ್ರಸ್ನಾಪಿಸಿದಾಗ ಹಲವು ನಾಯಕರು ಬೆಂಬಲ ವ್ಯಕ್ತಪಡಿಸಿದರು ಈ ಸಭೆಗೆ ಪಕ್ಷದ ಹಿರಿಯ ನಾಯಕರು ಹಾಗೂ ಮೇಲ್ನನೆ ಸದಸ್ಯರು ಕೂಡ ಹಾಜರಾಗಿದ್ದರು ಸಭೆ ಮುಗಿದ ನಂತರ ಜಗನ್ ರೆಡ್ಡಿ ಹೈದರಾಬಾದ್ಗೆ ತೆರಳಿದರು ಅವರು ಇಂದು ಸಂಜೆ ರಾಜ್ಯಪಾಲ ಇ ಎಸ್ ಎಲ್ ನರಸಿಂಹನ್ ಅವರನ್ನು ಭೇಟಿಯಾಗಿ ತಮ್ನ ಪಕ್ಷದ ಶಾಸಕರ ಪಟ್ಟಿಯನ್ನು ಸಲ್ಲಿಸುವ ಮೂಲಕ ಆಂಧ್ರದಲ್ಲಿ ನೂತನ ಸರ್ಕಾರ ರಚನೆಗೆ ಪಕ್ಷದ ಹಕನ್ನು ಮಂಡಿಸಲಿದ್ದಾರೆ

ಗೈಡೆಡ್ ಬಾಂಬ್ ಅಪೇಕ್ಷಿತ ದೂರವನ್ನು ಸಾಧಿಸಿದೆ ಮತ್ತು ಅಧಿಕ ನಿಖರತೆಯೊಂದಿಗೆ ಕಾರ್ಯನಿರ್ವಹಿಸಿದೆ ಎಂದು ರಕ್ಷಣಾ ಸಚಿವಾಲಯ ನವದೆಹಲಿಯಲ್ಲಿ ಹೇಳದೆ ಬಾಂಬ್ ಪರೀಕ್ಷಾರ್ಥ ಪ್ರಯೋಗದ ವೇಳೆ ಕಾರ್ಯಾಚರಣೆಯ ಉದ್ದೇಶಗಳೆಲ್ಲವೂ ಈಡೇರಿದೆ ಮತ್ತು ವಿವಿಧ ವೇರ್ಹೆಡ್ಗಳನ್ನು ಹೊತ್ತೊಯ್ಲುವ ಸಾಮರ್ಥ್ಲವನ್ನು ಅದು ಹೊಂದಿದೆ ಎಂದು ಸಚಿವಾಲಯ ಹೇಳಿದೆ

ಚಂಡೀಗಢದಲ್ಲಿರುವ ಯುದ್ದ ವಿಮಾನ ಎಂಜಿನ್ ತಪಾಸಣಾ ಕೇಂದ್ರದಲ್ಲಿ ಏರ್ಕಮಾಂಡರ್ ಸಂಜೀವ್ ಗುರತಿಯ ನಿನ್ನೆ ಈ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು

ಸೌದಿ ಅರೇಬಿಯಾ ಜೋರ್ಡಾನ್ ಮತ್ತು ಸಂಯುಕ್ತ ಅರಬ್ಬ್ ಎಮಿರೇಟ್ಸ್ ದೇಶಗಳಿಗೆ ಈ ಮಿಲಿಟರಿ ನೆರವನ್ನು ಅಮೆರಿಕ ನೀಡುತ್ತಿದೆ ಯುದ್ದ ವಿಮಾನಗಳಿಗೆ ಪೂರಕ ನಿರ್ವಹಣೆ ವ್ಲವಸ್ಥೆ ಬೇಹುಗಾರಿಕೆ ಸರ್ವೇಕ್ಷಣೆಗೆ ನೆರವು ಮತ್ತು ಇತರ ಮಿಲಿಟರಿ ನೆರವುಗಳನ್ನು ನೀಡಲಾಗುತ್ತಿದೆ ಎಂದು ಸ್ವುಟ್ನಿಕ್ ಸುದ್ದಿಸಂಸ್ಥೆ ವರದಿ ಮಾಡಿದೆ

ಆರು ಬಾರಿಯ ವಿಶ್ವ ಚಾಂಪಿಯನ್ ಎಂ

ಮೇರಿಕೋಮ್ ಶಿವ ಥಾಪಾ ಎಲ್ ಸರಿತಾ ದೇವಿ ಮತ್ತು ನಮನ್ ತನ್ನರ್ ತಮ್ನ ನಿರ್ದಿಷ್ನ ಫ್ಲೆನಲ್ ಪಂದ್ಲಗಳಲ್ಲಿ ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ ಇದು ಮೇರಿಕೋಮ್ ಅವರು ಪಂದ್ಲಾವಳಿಯಲ್ಲಿ ಗೆದ್ದಿರುವ ಎರಡನೆಯ ಚಿನ್ನದ ಪದಕವಾಗಿದ್ದು

ಜಿ ವರ್ಗದಲ್ಲಿ ಅವರು ಚಿನ್ನ ಗೆದ್ದಿದ್ದರು

ಜಿ ವಿಭಾಗದ ಅಂತಿಮ ಸುತ್ತಿನಲ್ಲಿ ದೀಪಕ್ ಅವರು ಗೋವಿಂದ್ ಕುಮಾರ್ ಅವರನ್ನು ಪರಾಭವಗೊಳಿಸಿದ್ಲು

ಜಿ ವಿಭಾಗದಲ್ಲಿ ಅಮಿತ್ ಪಂಗಾಲ್ ಸಚಿನ್ ಅವರನ್ನು ಸೋಲಿಸಿ ಚಿನ್ನದ ಪದಕ ಗೆದ್ದುಕೊಂಡಿದ್ದಾರೆ

ಜಿ ವಿಭಾಗದಲ್ಲಿ ಆತಿಸ್ ಚನ್ನದ ಪದಕ ಪಡೆದಿದ್ದು

ಜಿ ವಿಭಾಗದಲ್ಲಿ ನೀರಜ್ ಅಂತಿಮ ಸುತ್ತಿನಲ್ಲಿ ಜಯ ಗಳಿಸಿದ್ದಾರೆ